ಭಾರತೀಯ ಮೂಲದ ಇಭ್ಯರಿಗೆ ಅಮೆರಿಕ ರಾಷ್ಷೀಯ ದಿನದ ಸಂದರ್ಭದಲ್ಲಿ ನೀಡುವ ಪ್ರತಿಷ್ಲಿತ ಅಮೆರಿಕ ಫೌಂಡೇಷನ್ ಗೌರವ

ಗುಜರಾತ್ನಲ್ಲಿ ಅಹಮದಾಬಾದ್ನಲ್ಲಿ ಅತಿ ಹೆಚ್ಚು ಕೊರೊನಾ ಪ್ರಕರಣಗಳು ವರದಿಯಾಗಿದ್ದು ನಂತರದ ಸ್ಥಾನದಲ್ಲಿ ಸೂರತ್ ಮತ್ತು ವಡೋದರ ನಗರಗಳಿವೆ

ಪ್ರಧಾನಮಂತ್ರಿ ಗರೀಬ್ ಕಲ್ಲಾಣ್ ಅನ್ನ ಯೋಜನೆಯ ಎರಡನೇ ಪಂತದ ಜಾರಿಯ ವಿವರಗಳನ್ನು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಪ್ರಕಟಿಸಿದ್ದಾರೆ

ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಆಹಾರ ಧಾನ್ಯಗಳನ್ನು ಒದಗಿಸಲು ್ರಮ ಕೈಗೊಳ್ಳಲಾಗಿದೆ ಎಂದು ಪಾಸ್ವಾನ್ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು

ಜಮ್ನು ಕಾಶ್ಮೀರದ ಪೂಂಜ್ ಜಿಲ್ಲೆ ಶಾಪುರ್ ಮತ್ತು ಕಿರ್ನಿ ವಲಯದ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಸೇನೆ ಅಪ್ರಚೋದಿತ ದಾಳಿ ನಡೆಸಿದೆ ಎಂದು ರಕ್ಷಣಾ ವಕ್ತಾರ ದೇವೇಂದ್ರ ಆನಂದ್ ತಿಳಿಸಿದ್ದಾರೆ

ಜೀವ ಹಾನಿಯ ಬಗ್ಗೆ ಇದುವರೆಗೆ ವರದಿಯಾಗಿಲ್ಲ ಎಂದು ಅವರು ತಿಳಿಸಿದ್ದಾರೆ

ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನವನ್ನು ಬೋಧಿಸಿದರು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಶ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ಇಂದು ದೆಳಗ್ಗೆ ವಿನೂತನ ನಗರ ಅರಣ್ಯವನ್ನು ಉದ್ಘಾಟಿಸಿದರು ಭಾರತದ ಮಹಾಲೇಖಪಾಲರ ಕಾರ್ಯಾಲಯದ ಆವರಣದಲ್ಲಿ ಈ ಬಹು ಹಂತದ ನಗರ ಅರಣ್ಣವನ್ನು ನಿರ್ಮಿಸಲಾಗಿದೆ

ನಗರ ಅರಣ್ಣದ ಉದ್ಘಾಟನೆಯ ನಂತರ ಸಚಿವರು ಅಲ್ಲಿ ಬೆಳಸಿರುವ ಗಿಡ ಮರಗಳನ್ನು ವೀಕ್ಷಿಸಿದರು

ಶಿವಕುಮಾರ್ ಇಂದು ಬೆಳಗ್ಗೆ ಪ್ರಮಾಣವಚನ ಸ್ವೀಕರಿಸಿದರು ಹಿಂದಿನ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ನೂತನ ಅಧ್ಯಕ್ಷರಿಗೆ ಪಕ್ಷದ ಧ್ವಜವನ್ನು ನೀಡುವ ಮೂಲಕ ಅಧಿಕಾರ ಹಸ್ತಾಂತರಿಸಿದರು

ಶಿವಕುಮಾರ್ ತಾವು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇರಿಸಿದ್ದು ಪಕ್ಷದ ಎಲ್ಲಾ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವ ಮೂಲಕ ಕರ್ನಾಟಕದಲ್ಲಿ ಪಕ್ಷವನ್ನು ಬಲಪಡಿಸಲು ಶ್ರಮಿಸುವುದಾಗಿ ಹೇಳಿದರು ಬೆಂಗಳೂರಿನಲ್ಲಿ ಕೆಪಿಸಿ ನೂತನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರು ಭಾಗವಹಿಸಿದ್ದರು ಸಮಾರಂಭದ ಆನ್ಲೈನ್ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು

ಶಿವಕುಮಾರ್ ಅವರೊಂದಿಗೆ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಮತ್ತು ಸಲೀಂ ಅಹಮದ್ ಕೆಪಿಸಿ ಕಾರ್ಯಾಧ್ವಕ್ಷರಾಗಿ ಶ್ರಮಾಣವಚನ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷದ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಖರ್ಗೆ ವಿಧಾನಮಂಡಲದ ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಮತ್ತು ಎಸ್

ಪಾಟೀಲ್ ಮೊದಲಾದ ಗಣ್ಠರು ಉಪಸ್ಥಿತರಿದ್ದರು

ಈ ಪೈಕಿ ಇಬ್ಬರು ಭಾರತೀಯ ಮೂಲದ ವೈದ್ಯರೂ ಸೇರಿರುವುದು ಹಮ್ನೆಯ ವಿಷಯ ಪುಲಿಟ್ಟರ್ ಪ್ರಶಸ್ತಿ ವಿಜೇತ ಖ್ಯಾತ ಲೇಖಕ ಮತ್ತು ಕ್ಯಾನ್ಸರ್ ಚಿಕಿತ್ಸಕ ಡಾ ಸಿದ್ದಾರ್ಥ ಮುಖರ್ಜಿ ಮತ್ತು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ ಪ್ರಾಧ್ವಾಪಕ ಪ್ರೊಫೆಸರ್ ರಾಜ್ ಚೆಟ್ಟಿ ಅವರನ್ನು ಪ್ರಶಸ್ತಿಗೆ ಆಯ್ಲೆ ಮಾಡಲಾಗಿದೆ ದೆಹಲಿಯಲ್ಲಿ ಜನಿಸಿದ ಡಾ ಸಿದ್ದಾರ್ಥ ಮುಖರ್ಜಿ ಹೆಸರಾಂತ ಕ್ಯಾನ್ಸರ್ ಚಿಕಿತ್ಸಕರಾಗಿದ್ದು ಹಲವಾರು ಜನಪ್ರಿಯ ಮಸ್ತಕಗಳನ್ನು ಪ್ರಕಟಿಸಿದ್ದಾರೆ ಈ ಪೈಕಿ ಮಲಿಟ್ಟರ್ ಪ್ರಶಸ್ತಿ ವಿಜೇತ ದ ಎಂಪರರ್ ಆಫ್ ಆಲ್ ಮ್ಯಾಲಡೀಸ್ ಅ ಬಯೋಗ್ರಫಿ ಆಫ್ ಕ್ಯಾನ್ಸರ್ ಪ್ರಮುಖವಾದದ್ದು

ಮುಖರ್ಜಿ ಪ್ರಕಟಿಸಿದ್ದಾರೆ ಅಮೆರಿಕದ ಈ ಪ್ರತಿಷ್ಠಿತ ಗೌರವಕ್ಕೆ ಆಯ್ಕೆಯಾಗಿರುವ ಮತ್ತೊಬ್ಬ ಭಾರತೀಯರಾದ ಪ್ರೊಫೆಸರ್ ರಾಜ್ ಚೆಟ್ಟ ಅವರೂ ಸಹ ದೆಹಲಿಯಲ್ಲಿ ಜನಿಸಿದವರು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅತ್ಯಂತ ಕಿರಿಯ ವಯಸ್ಸಿನ ಪ್ರೊಫೆಸರ್ಗಳಲ್ಲಿ ಒಬ್ಲರು ಎಂಬ ಗೌರವಕ್ಕೂ ಪಾತ್ರರಾಗಿದ್ದಾರೆ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗಳಿಗೆ ಇರುವ ಅಡೆತಡೆಗಳನ್ನು ಗುರುತಿಸುವ ಉದ್ದೇಶದ ಸಂಕೋಧನಾ ಪ್ರಯೋಗಾಲಯವಾಗಿರುವ ಆಪರ್ಚುನಿಟಿ ಇನ್ಸೈಡ್ಲ್ ಲ್ಯಾಬ್ನ ನಿರ್ದೇಶಕರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ

ಪ್ರವಾಹದ ನೀರು ರಸ್ತೆಗಳ ಮೇಲೆ ಹರಿಯುತ್ತಿದ್ದು ಮೂಲಸೌಕರ್ಯ ವ್ಯವಸ್ಥೆಗಳು ಅಸ್ತವಸ್ತಗೊಂಡಿವೆ ಸಾವಿರಾರು ಜನರನ್ನು ತಾತಾಲಿಕ ಪರಿಹಾರ ಶಿಬಿರಗಳಿಗೆ ಸ್ವಳಾಂತರಿಸಲಾಗಿದೆ